ಕರ್ನಾಟಕದಲ್ಲಿ ಸಾಂಕ್ರಾಮಿಕ ಸೋಂಕು ನಿಯಂತ್ರಣ ಕಾಯ್ದೆ ಕುರಿತ ಸುಗ್ರೀವಾಜ್ವೆಗೆ ರಾಜ್ಯಪಾಲರ ಅಂಕಿತ ಕೊರೋನಾ ವಾರಿಯರ್ಸ್ ಮೇಲೆ ಹಲ್ಲೆ ಮಾಡುವವರಿಗೆ ಮೂರು ವರ್ಷ ಜೈಲು ಶಿಕ್ಷೆ ಹಲ್ಲೆ ಮಾಡಿದವರಿಂದಲೇ ಆಸ್ತಿ ನಷ್ಟ ವಸೂಲಿಗೆ ಇದರಿಂದ ಅನುವು

ಕರ್ನಾಟಕದಲ್ಲಿ ಕಂಟೈನ್ಮೆಂಟ್ ಅಲ್ಲದ ವಲಯಗಳಲ್ಲಿ ಲಾಕ್ಡೌನ್ ನಿಯಮಗಳಲ್ಲಿ ಹಲವು ರಿಯಾಯಿತಿ ಫೋಷಣೆ

ವೈದ್ಯರ ಸುರಕ್ಷತೆ ಬಗ್ಗೆ ಕೇಂದ್ರ ಗೃಹ ಸಚಿವರ ಭರವಸೆ ಹಿನ್ನೆಲೆ ವೈದ್ಯರ ಉದ್ವೇಶಿತ ಪ್ರತಿಭಟನೆ ವಾಪಸ್

ಪರಿಸರ ಸಂರಕ್ಷಣೆ ಬೆಂಬಲಿಸಲು ಇಂದು ವಿಶ್ವ ಭೂಮಿದಿನ ಆಚರಣೆ

ದೆಹಲಿಯಲ್ಲಿಂದು ಕೇಂದ್ರ ಸಚಿವ ಸಂಪುಟದ ಸಭೆಯ ಬಳಿಕ ವಾರ್ತಾ ಮತ್ತು ಪ್ರಸಾರ ಸಚಿವ ಪ್ರಕಾಶ್ ಜಾವಡೇಕರ್ ಸುಧಿಗಾರರಿಗೆ ಈ ವಿಷಯ ತಿಳಿಸಿದರು

ದೇಶದಲ್ಲಿ ಕೊರೊನಾ ನಿಯಂತ್ರಿಸಲು ಸರ್ಕಾರ ಸಾಧ್ಯವಾದ ಎಲ್ಲಾ ಬಿಗಿ ಕ್ರಮ ಕೈಗೊಂಡಿದೆ

ಕರ್ನಾಟಕದಲ್ಲಿ ಸಾಂಕ್ರಾಮಿಕ ಸೋಂಕು ನಿಯಂತ್ರಣ ಕಾಯ್ದೆ ಕುರಿತ ಸುಗ್ರೀವಾಜ್ಷೆಗೆ ರಾಜ್ಯಪಾಲ ವಜೂಬಾಯಿ ವಾಲಾ ಅಂಕಿತ ಹಾಕಿದ್ಲಾರೆ ಎರಡು ದಿನಗಳ ಹಿಂದೆ ಜರುಗಿದ ಸಚಿವಸಂಪುಟ ಸಭೆಯಲ್ಲಿ ಈ ಕುರಿತು ಸುಗ್ರೀವಾಜ್ಞೆ ತರಲು ನಿರ್ಧರಿಸಲಾಗಿತ್ತು

ಕರ್ನಾಟಕದಲ್ಲಿ ಕಂಟ್ಲೆನ್ನೆಂಟ್ ಅಲ್ಲದ ವಲಯಗಳಲ್ಲಿ ಲಾಕ್ಡೌನ್ನ ಕೆಲವು ನಿಯಮಾವಳಿಗಳಿಗೆ ರಾಜ್ಯ ಸರ್ಕಾರ ಇಂದು ಹಲವು ರಿಯಾಯಿತಿ ಘೋಷಣೆ ಮಾಡಿದೆ ಇಂದು ಮಧ್ಯರಾತ್ರಿಯಿಂದಲೇ ಇದು ಜಾರಿಗೆ ಬರಲಿದೆ ಐಟಿ ಕಂಪೆನಿಗಳು ಕನಿಷ್ಣ ಸಿಬ್ಲಂದಿಯೊಂದಿಗೆ ಮಾತ್ರ ಕಾರ್ಯನಿರ್ವಹಣೆ ಮಾಡಬೇಕೆಂದು ಮುಖ್ಯಕಾರ್ಯದರ್ಶಿ ಟಿ

ವಿಜಯ ಭಾಸ್ಕರ್ ಆದೇಶ ಹೊರಡಿಸಿದ್ದಾರೆ ಕಂಟ್ಲೆನ್ಸೆಂಟ್ ವಲಯದ ಹೊರಗೆ ಇರುವ ಆಸ್ಪತ್ರೆ ಟೆಲಿ ಮೆಡಿಸಿನ್ ಸೇವೆಗಳಿಗೆ ಈ ನಿಯಮ ಅನ್ನಯವಾಗಲಿದೆ ಔಷಧ ಮತ್ತು ವೈದ್ಯಕೀಯ ಉಪಕರಣ ಫಟಕ ಪಶುಸಂಗೋಪನೆ ವೈದ್ಯಕೀಯ ಸಿಬ್ಬಂದಿ ವಿಜ್ವಾನಿಗಳು ಅರೆ ವೈದ್ಯಕೀಯ ಸಿಬ್ಬಂದಿ ಅಂತರಾಜ್ಯದಲ್ಲಿ ಸಂಜಾರ ಮಾಡಲು ಯಾವುದೇ ನಿರ್ಬಂಧವಿಲ್ಲ ರಸಗೊಬ್ಬರ ಕೀಟನಾಟಕ ಉತ್ಪಾದಕರು ಎಂದಿನಂತೆ ಕಾರ್ಯಚಟುವಟಿಕೆ ಮಾಡಲು ಅವಕಾಶ ಮಾಡಿಕೊಡಲಾಗಿದೆ

ತುರ್ತು ಸೇವೆಗಳ ಪಾಸ್ ಹೊಂದಿರುವ ಖಾಸಗಿ ವಾಹನಗಳ ಓಡಾಟಕ್ಕೆ ಮಾತ್ರ ಅವಕಾಶವಿದೆ ಕೆಲಸ ಸ್ವಳಗಳಿಗೆ ಮತ್ತು ಅಲ್ಲಿಂದ ವಾಪಸ್ ಆಗಲು ಪಾಸ್ಗಳೊಂದಿಗೆ ಪ್ರಯಾಣಿಸುವ ಸಿಬ್ಬಂದಿಗೆ ಮಾತ್ರ ಅವಕಾಶವಿದೆ ಗ್ರಾಮೀಣ ಪ್ರದೇಶಗಳಲ್ಲಿ ರಸ್ತೆ ನಿರ್ಮಾಣ ನಿರಾವರಿ ಯೋಜನೆಗಳು ಕಟ್ಷಡ ನಿರ್ಮಾಣ ಮತ್ತು ಕೈಗಾರಿಕಾ ಚಟುವಟಿಕೆಗಳಿಗೆ ಅನುಮತಿ ನೀಡಲಾಗಿದೆ ಆದರೆ ಸ್ಲಳದಲ್ಲಿರುವ ಕಾರ್ಮಿಕರನ್ನು ಬಳಸಿಕೊಂಡು ಚಟುವಟಿಕೆ ನಡೆಸಬೇಕು ಬೇರೆಡೆಯಿಂದ ಕರೆಸಿಕೊಳ್ಳುವಂತಿಲ್ಲ ಎಂದು ಸೂಚಿಸಲಾಗಿದೆ

ಈ ಪಣವನ್ನು ಮೂರು ಪಂತಗಳಲ್ಲಿ ಬಳಸಿಕೊಳ್ಳಲಾಗುತ್ತದೆ

ಅವರು ಭಾರತೀಯ ವೈದ್ಯಕೀಯ ಸಂಘದ ವೈದ್ಯರೊಂದಿಗೆ ವಿಡಿಯೋ ಕಾನ್ಫರೆನ್ಸ್ಂಗ್ ಮೂಲಕ ಉನ್ನತ ಮಟ್ಟದ ಸಭೆ ನಡೆಸಿ ಒಟ್ಟಾರೆಯಾಗಿ ವೈದ್ಯರ ಪಾತ್ರ ಅದರಲ್ಲೂ ಮುಖ್ಯವಾಗಿ ಕೊರೋನಾ ವೈರಾಣು ವಿರುದ್ಧದ ಹೋರಾಟದಲ್ಲಿನ ಪಾತ್ರದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ವೈದ್ಯರು ಈಗ ನಿರ್ವಹಿಸುತ್ತಿರುವ ರೀತಿಯಲ್ಲೇ ಅರ್ಪಣಾ ಮನೋಭಾವದಿಂದ ಹೋರಾಟವನ್ನು ಮುಂದುವರೆಸುವರೆಂಬ ವಿಶ್ವಾಸ ವ್ಯಕ್ತಪಡಿಸಿದರು

ಕೊರೋನಾ ವೈರಾಣು ವಿರುದ್ಧದ ಹೋರಾಟದ ವಿಷಯದಲ್ಲಿ ವೈದ್ಯಕೀಯ ಸಮುದಾಯದ ಸುರಕ್ಷತೆ ಬಗೆಗಿನ ಆತಂಕಗಳ ಬಗ್ಗೆ ಅವರು ಪ್ರಸ್ತಾಪಿಸಿ ವೈದ್ಯರ ಕ್ಷೇಮ ಮತ್ತು ಸುರಕ್ಷತೆ ಖಾತರಿ ಪಡಿಸಲು ನರೇಂದ್ರ ಮೋದಿ ಸರ್ಕಾರ ಎಲ್ಲಾ ಪ್ರಯತ್ನ ನಡೆಸುವುದು ಎಂದು ಗೃಪ ಸಚಿವರು ಭರವಸೆ ನೀಡಿದರು ಆರೋಗ್ಯ ಕಾರ್ಯಕರ್ತರ ಮೇಲೆ ಇತ್ತೀಚೆಗೆ ನಡೆದ ದಾಳಿಗಳನ್ನು ಖಂಡಿಸಿದ ಅಮಿತ್ ತಾ ವೈದ್ಯರಿಗೆ ಸಂಬಂಧಿಸಿದ ಎಲ್ಲ ವಿಷಯಗಳು ಆತಂಕಗಳ ಬಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಿಕಟ ನಿಗಾವಹಿಸಿದ್ದಾರೆ ಇಂತಹ ಘಟನೆಗಳು ಮರುಕಳಿಸದಂತೆ ಎಲ್ಲಾ ಅಗತ್ಯ ವ್ಯವಸ್ಥೆಯನ್ನು ಮಾಡಲಾಗುವುದು ಆದ್ದರಿಂದ ರಾಷ್ಟ ಅಥವಾ ಜಗತ್ತಿನ ಹಿತ ದೃಷ್ಟಿಯಿಂದ ಸಾಂಕೇತಿಕ ಪ್ರತಿಭಟನೆ ಸೇರಿದಂತೆ ಯಾವುದೇ ರೀತಿಯ ಪ್ರತಿಭಟನೆಯನ್ನು ವೈದ್ಯ ಸಮುದಾಯ ಮಾಡಬಾರದೆಂದು ಮನವಿ ಮಾಡಿದರು ಸರ್ಕಾರದಿಂದ ತಕ್ಷಣವೇ ಉನ್ನತ ಮಟ್ಟದ ಸ್ಪಂದನೆ ದೊರೆತದ್ದು ಹಾಗೂ ಗೃಹ ಮತ್ತು ಆರೋಗ್ಯ ಸಚಿವರುಗಳು ನೀಡಿದ ಭರವಸೆಯನ್ನು ಪರಿಗಣಿಸಿ ಐಎಂಎ ತನ್ನ ಉದ್ದೇಶಿತ ಪ್ರತಿಭಟನೆಯನ್ನು ಹಿಂತೆಗೆದುಕೊಂಡಿದೆ ಮತ್ತೊಂದೆಡೆ ಕೇಂದ್ರ ಆರೋಗ್ಕ ಕಾರ್ಯದರ್ಶಿ ಪ್ರೀತಿ ಸೂದನ್ ರಾಜ್ಕಗಳಿಗೆ ಪತ್ರ ಬರೆದು ಆರೋಗ್ಕ ರಕ್ಷಣೆ ಕಾರ್ಯಕರ್ತರ ಸುರಕ್ಷತೆಗೆ ಸೂಕ್ತ ತ್ರಮ ಕೈಗೊಳ್ಳುವಂತೆ ಸೂಚಿಸಿದ್ದಾರೆ

ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐಸಿಎಂಆರ್ ರ್ಕಾಪಿಡ್ ಆ್ಯಂಟಿ ಬಾಡಿ ಟೆಸ್ಟ್ ಕಿಟ್ ಬಳಕೆಯ ವಿಧಿ ವಿಧಾನಗಳನ್ನು ಎಲ್ಲಾ ರಾಜ್ಯಗಳಿಗೂ ರವಾನಿಸಲಾಗಿದೆ

ಇಂದು ವಿಶ್ವ ಭೂಮಿ ದಿನ ಪರಿಸರ ಸಂರಕ್ಷಣೆಗೆ ಬೆಂಬಲ ಪ್ರದರ್ಶಿಸಲು ವಿಶ್ವಾದ್ಯಂತ ಇಂದು ಭೂಮಿ ದಿನವನ್ನು ಆಚರಿಸಲಾಗುತ್ತಿದೆ

ವಿಶ್ವ ಭೂಮಿ ದಿನದ ಅಂಗವಾಗಿ ಉಪರಾಷ್ಲಪತಿ ಎಂ ವೆಂಕಯ್ಯ ನಾಯ್ದು ಭೂಮಿಯ ಅಮೂಲ್ತ ಸಂಪನ್ನೂಲಗಳನ್ನು ಮರುಪೂರಣಗೊಳಿಸುವ ಹಾಗೂ ಸಂರಕ್ಷಿಸುವ ಮೂಲಕ ಭೂ ಗ್ರಹದ ಭವಿಷ್ಣವನ್ನು ಸಾಮೂಹಿಕವಾಗಿ ರೂಪಿಸುವ ಬದ್ದಕೆಯನ್ನು ಜನರು ನವೀಕರಿಸಿಕೊಳ್ಳಬೇಕು ಎಂದು ಕರೆ ನೀಡಿದ್ದಾರೆ

ಅಭಿವೃದ್ದಿ ಯೋಜನೆ ಹಾಗೂ ಆರೋಗ್ಯಕರ ಮತ್ತು ಸುಸ್ಟಿರ ಭೂ ಗ್ರಹಕ್ಕಾಗಿ ಸಮತೋಲನವನ್ನು ಕಾಪಾಡಬೇಕಿದೆ ಎಂದು ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭೂಗ್ರಹ ನಮ್ಮನ್ನು ಅಪಾರ ಮಮತೆ ಮತ್ತು ಕಾಳಜೆಯಿಂದ ಕಾಪಾಡುತ್ತಿದೆ ಎಂದು ಈ ಸಂದರ್ಭವಾಗಿ ಭೂ ಗ್ರಹಕ್ಕೆ ಕೃತಜ್ಞತೆ ವ್ಯಕ್ತಪಡಿಸಿದ್ದಾರೆ ಸ್ವಜ್ಞ ಆರೋಗ್ಯಕರ ಹಾಗೂ ಹೆಚ್ಚು ಸಮೃದ್ದಿಯ ಭೂಗ್ರಹಕ್ಕಾಗಿ ಜನರು ಕ್ರಮಿಸುವ ವಾಗ್ವಾನ ಮಾಡಬೇಕೆಂದು ಅವರು ಟ್ವೀಟ್ನಲ್ಲಿ ತಿಳಿಸಿದ್ದಾರೆ

ಭೂಮಿ ದಿನದ ಸಂದರ್ಭವಾಗಿ ಪರಿಸರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ದುರಾಸೆಯನ್ನು ತೊರೆದು ಸುಸ್ವಿರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವುದಾಗಿ ಜನತೆ ಪಣತೊಡಬೇಕೆಂದು ಒತ್ತಾಯಿಸಿದ್ದಾರೆ ಅವರು ಟ್ವಿಟರ್ನಲ್ಲಿ ವಿಡಿಯೋ ಪಂಚಿಕೆ ಮಾಡಿ ಸಂಪೂರ್ಣ ಪರಿಸರ ಸ್ನೇಹಿಯಾಗಿರುವ ಭಾರತೀಯ ಜೀವನ ಶೈಲಿ ಹೇಗೆ ಮುಂದೆ ಸಾಗಬೇಕು ಎಂಬುದಕ್ಕೆ ನಿದರ್ಶನವಾಗಿದೆ ಎಂದಿದ್ದಾರೆ